ಸರ್ದಾರ್ ಪಟೇಲ್ ಅವರ ಪ್ರತಿಮೆ ವಿಶ್ವಕ್ಷೆ ಮನುಷ್ಠನ ಧೈರ್ಯ ಹಾಗೂ ಅವಿರತ ಪ್ರಯತ್ನಗಳ ಬಗ್ಗೆ ಮನವರಿಕೆ ಮಾಡಲಿದೆ ಎಂದು ಪ್ರಧಾನ ಮಂತ್ರಿ ಹೇಳಿದರು ಭಾರತದ ಇರುವಿಕೆಯನ್ನು ಒಂದು ರಾಷ್ಟವನ್ನಾಗಿ ಪ್ರಶ್ನಿಸುವವರಿಗೆ ಸರ್ದಾರ್ ಪಟೇಲ್ ಅವರ ಪ್ರತಿಮೆ ಸೂಕ್ತ ಉತ್ತರವಾಗಿದೆ ಈ ಪ್ರತಿಮ ಅದ್ವಿತೀಯವಾಗಿ ಉಳಿಯಲಿದೆ ಎಂದು ಹೇಳಿದರು ಏಕತಾದ ಪ್ರತಿಮೆ ಭಾರತದ ಇಂಜಿನಿಯರಿಂಗ್ ಪಾಗೂ ತಾಂತ್ರಿಕ ಸಾಮರ್ಥ್ಯದ ಸಂಕೇತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದರು ಗುಜರಾತ್ ರಾಜ್ಯವಾಲ ಒ

ಕೊಹ್ಲಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಕರ್ನಾಟಕ ರಾಜ್ಯಪಾಲ ವಜೂಭಾಯಿ ವಾಲಾ ಮೊದಲಾದವರು ಏಕತಾ ಪ್ರತಿಮೆಯ ಅನಾವರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರತಿಮೆ ಬಳಿ ನಿರ್ಮಿಸಿರುವ ದೇಶದ ವಿವಿಧ ರಾಜ್ಯಗಳ ಭೂ ಮಾದರಿ ಸಂಗ್ರಹ ವಾಲ್ ಆಫ್ ಯೂನಿಟ ಅನ್ನೂ ಸಹ ಪ್ರಧಾನಿ ಉದ್ಘಾಟಿಸಿದರು ಪ್ರತಿಮೆಯ ಪ್ರದಯ ಭಾಗದಲ್ಲಿ ಪ್ರೇಕ್ಷಕರ ಗ್ಯಾಲರಿ ನಿರ್ಮಿಸಲಾಗಿದ್ದು

ಉಕ್ಕಿನ ಮನುಷ್ಕ ಬ್ರಿಟಿಷರ ವಿರುದ್ಧ ಹೋರಾಡಿದ ಬಗೆ ವಿವರಿಸುವ ಬೆಳಕು ಮತ್ತು ಶಬ್ದ ಪ್ರದರ್ಶನಕ್ಕೂ ಮೋದಿ ಇದೇ ಸಂದರ್ಭದಲ್ಲಿ ಚಾಲನೆ ನೀಡಿದರು

ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸರ್ದಾರ್ ವಲ್ಲಭ ಬಾಯಿ ಪಟೇಲ್ ಭಾವಚಿತ್ರಕ್ಕೆ ನಾಯಕರು ಮಷ್ಟ ನಮನ ಸಲ್ಲಿಸಿದರು ರಾಜ್ಯ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿ

ಸಂತೋಷ್ ಮಕ್ತಿತರರು ಪಾಲ್ಗೊಂಡಿದ್ದರು ಸರ್ದಾರ್ ವಲ್ಲಭ ಭಾಯಿ ಪಟೇಲರನ್ನು ಗೌರವಿಸಲೆಂದು ವಿಶ್ವದ ಅತೀ ಎತ್ತರದ ಪ್ರತಿಮೆ ನಿರ್ಮಿಸಿ ಭಾರತದ ಏಕತೆಯನ್ನು ಜಗತ್ತಿಗೆ ಸಾರಲಾಗುತ್ತಿದೆ ಎಂದು ಪಕ್ಷದ ರಾಜ್ಯಾಧಕ್ಷ ಬಿ ಎಸ್ ಯಡಿಯೂರಪ್ಪ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಆಯೋಜಿಸಿದ್ದ ಐಕ್ಯತೆಯ ಓಟಕ್ಕೆ ಚಾಲನೆ ನೀಡಿದ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಟಾನ ಸಚಿವ ಡಾ ಸದಾನಂದಗೌಡ ಯುವ ಪೀಳಿಗೆಯಲ್ಲಿ ಏಕತಾ ಉದ್ದೇಶ ಬೆಳೆಸಲು ಏಕತಾ ಓಟ ಆಯೋಜಿಸಿರುವುದಾಗಿ ತಿಳಿಸಿದರು

ಸರ್ಕಾರಿ ಪ್ರೌಢಶಾಲಾ ಮೈದಾನದ ಆವರಣದಿಂದ ಆರಂಭಗೊಂಡ ಓಟ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮಾಪ್ತಿಗೊಂಡಿತು ನಂತರ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಏಕತಾ ಯಾತ್ರೆ ನಡೆಯಿತು ದೇಶದೆಲ್ಲೆಡೆ ಇಂದು ದಿವಂಗತ ಪ್ರಧಾನ ಮಂತ್ರಿ ಇಂದಿರಾಗಾಂಧಿ ಅವರ ಮಣ್ತಿಥಿಯನ್ನು ಅಚರಿಸಲಾಗುತ್ತಿದೆ ದೆಹಲಿಯಲ್ಲಿರುವ ಶಕ್ತಿ ಸ್ಥಳದಲ್ಲಿರುವ ಇಂದಿರಾಗಾಂಧಿ ಅವರ ಸಮಾಧಿಗೆ ರಾಷ್ಟೀಯ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಜಿ ಪ್ರಧಾನ ಮಂತ್ರಿ ಡಾ ಮನಮೋಹನ್ ಸಿಂಗ್ ಮತ್ತು ಯುಪಿಎ ಆಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಮಷ್ಷನಮನ ಸಲ್ಲಿಸಿದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಇಂದಿರಾಗಾಂಧಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಇಂದಿರಾ ಗಾಂಧಿ ಭಾವಚಿತ್ರಕ್ಕೆ ನಾಯಕರು ಮಷ್ಟನಮನ ಸಲ್ಲಿಸಿದರು

ಬಳ್ಳಾರಿ ಮತ್ತು ಮಂಡ್ಯ ಲೋಕಸಭಾ ಹಾಗೂ ಜಮಖಂಡಿ ರಾಮನಗರ ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ನಾಳೆ ಸಂಜೆ ತೆರೆ ಬೀಳಲಿದೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ದು ಮೈತ್ರಿ ಅಭ್ವರ್ಥಿಗಳ ಪರ ಕಾಂಗ್ರೆಸ್ ಪಾಗೂ ಜೆಡಿಎಸ್ ನಾಯಕರು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಬಳ್ಳಾರಿಯಲ್ಲಿ ಇಂದು ಸಂಜೆ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಕ ಜೆಡಿಎಸ್ ವರಿಷ್ಠ ಹೆಚ್

ದೇವೇಗೌಡ ಮತ್ತಿತರ ನಾಯಕರು ಪ್ರಜಾರ ನಡೆಸಲಿದ್ದು ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಮತ್ತೊಂದೆಡೆ ಶಿವಮೊಗ್ಗದಲ್ಲಿ ಬಿಜೆಪಿ ಬೃಪತ್ ಸಮಾವೇಶ ಪಮ್ಮಿಕೊಂಡಿದೆ ಜಿಲ್ಲಾಡಳಿತ ಮತದಾನಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಮತಗಟ್ಟೆ ಅಧಿಕಾರಿಗಳಿಗೆ ಅಂತಿಮ ಪಂತದ ತರಬೇತಿ ನೀಡಲಾಗುತ್ತಿದೆ

ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಶೀಘವೇ ಸಭೆ ನಡೆಸಲಾಗುವುದು ಎಂದು ಮಾಜಿ ಕೇಂದ್ರ ಸಚಿವ ಜಿ

ಸಿದ್ದೇಶ್ವರ್ ಹೇಳಿದ್ದಾರೆ